ವಾರ್ತೆಗಳ ವಿವರ ವಿಕ್ವ ವಿಖ್ಣಾತ ಮೈಸೂರು ದಸರಾ ಮಹೋತ್ತವದ ಪ್ರಮುಖ ಆಕರ್ಷಣೆಯಾದ ಜಂಬೂ ಸವಾರಿ ನಿನ್ನೆ ಅದ್ದೂರಿಯಾಗಿ ನಡೆಯುವ ಮೂಲಕ ದಸರಾ ಸಂಭ್ರಮಕ್ಕೆ ತೆರೆ ಬಿದ್ದಿತು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಚಿನ್ನದ ಅಂಬಾರಿಯಲ್ಲಿ ವಿರಾಜಮಾನವಾಗಿದ್ದ ನಾಡದೇವತೆ ಚಾಮುಂಡೇಶ್ವರಿ ಉತ್ಸವ ಮೂರ್ತಿಗೆ ಶುಭ ಕುಂಬ ಲಗ್ನದಲ್ಲಿ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದರು

ಜಿ ತೂಕದ ಚಿನ್ನದ ಅಂಬಾರಿ ಹೊತ್ತು ರಾಜಮಾರ್ಗದಲ್ಲಿ ರಾಜಗಾಂಭೀರ್ಯದಿಂದ ಹೆಜ್ಜೆ ಹಾಕಿ ಗಮನ ಸೆಳೆದಿದ್ದು ವಿಶೇಷವಾಗಿತ್ತು ಅರ್ಜುನನಿಗೆ ಕುಮ್ಕಿ ಕಾವೇರಿ ವಿಜಯಾ ಗಜಗಳು ಜತೆಯಾಗಿದ್ದವು ಈ ದೃಶ್ಯವನ್ನು ಲಕ್ಷಾಂತರ ಮಂದಿ ಕಣ್ತುಂಬಿಕೊಂಡರು

ಇದಕ್ಕೂ ಮೊದಲು ಮುಖ್ಯಮಂತ್ರಿ ಯಡಿಯೂರಪ್ಪ ಅರಮನೆ ಅವರಣದ ಸಿದ್ದಲಿಂಗೇಶ್ವರ ದೇವಾಲಯದಲ್ಲಿ ನಂದಿ ಧ್ವಜಕ್ಕೆ ಅಗ್ರ ಪೂಜೆ ನೆರವೇರಿಸಿದರು

ಮೈಸೂರ ದಸರಾ ಉತ್ಸವದ ಕೊನೆಯ ದಿನವಾದ ನಿನ್ನೆ ನಡೆದ ವಿಜಯದಶಮಿ ಮೆರವಣಿಗೆಯಲ್ಲಿ ನಾಡಿನ ಗತವೈಭವ ಕಲೆ ಸಾಹಿತ್ಯ ಧಾರ್ಮಿಕ ಸಂಸ್ಕೃತಿ ಬಿಂಬಿಸುವ ಮತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜಾರಿಗೆ ತಂದಿರುವ ಜನಪರ ಯೋಜನೆಗಳ ಕುರಿತ ಸ್ಟಬ್ಸ ಚಿತ್ರಗಳ ಪ್ರದರ್ಶನ ದೇಶ ವಿದೇಶಗಳಿಂದ ಆಗಮಿಸಿದ ಪ್ರವಾಸಿಗರ ಕಣ್ಣನ ಸೆಳೆದವು

ಆಯಾ ಜಿಲ್ಲೆಗಳ ಕಲೆ ಸಾಹಿತ್ಯ ಸಂಸ್ಕೃತಿ ಪರಿಸರದ ಮಹತ್ವನ್ನು ತಿಳಿಸುವಂತಿದ್ದವು ಮೈಸೂರಿನ ಐತಿಹಾಸಿಕ ಅರಮನೆ ಅವರಣದಿಂದ ಸ್ಥಬ್ದ ಚಿತ್ರಗಳ ಮೆರವಣಿಗೆ ಆರಂಭಗೊಂಡಿತು ಮೈಸೂರು ಸಂಸ್ಥಾನದ ಕೊನೆ ರಾಜರೆನಿಸಕೊಂಡ ಮಹಾನ್ ಮೇಧಾವಿ ವಾಗ್ಗೇಯಕಾರರಾಗಿದ್ದ ಜಯಚಾಮರಾಜ ಒಡೆಯರ್ ಅವರ ಜನ್ನ ಶತಮಾನೋತ್ತವದ ಅಂಗವಾಗಿ ರೂಪಿಸಿದ್ದ ಸ್ಥಬ್ದ ಚಿತ್ರ ವಿಶೇಷ ಆಕರ್ಷಣೆಯಾಗಿತ್ತು ನೆರೆ ಬಾಧಿತ ಉತ್ತರ ಕರ್ನಾಟಕದ ಬೆಳಗಾವಿ ಕೊಪ್ಪಳ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಜನರು ಅನುಭವಿಸಿದ ಸಂಕಷ್ಟಗಳು ಮತ್ತು ಸರ್ಕಾರ ಕೈಗೊಂಡಿರುವ ಪರಿಹಾರ ಕಾರ್ಯಗಳ ಕುರಿತ ಸ್ತಬ್ದ ಚಿತ್ರಗಳು ವಸ್ತು ಸ್ಥಿತಿಯ ಕುರಿತು ಬೆಳಕು ಜೆಲ್ಲಿದವು ಕೊಡಗು ಜಿಲ್ಲಾ ಪಂಚಾಯತಿ ಸಿದ್ಧಪಡಿಸಿದ್ದ ಸ್ತಭ್ಯಚಿತ್ರ ಜಿಲ್ಲೆಯಲ್ಲಿ ಉಂಟಾದ ಪ್ರಕೃತಿ ವಿಕೋಪ ಕೊಡವರ ಸಂಸ್ಟ್ರತಿ ಪರಿಸರ ಸಂರಕ್ಷಣೆ ಬಗ್ಗೆ ಅರಿವು ಮೂಡಿಸುವಂತಿತ್ತು ಜಂಬೂ ಸವಾರಿಯ ನಂತರ ರಾಜ್ಯಪಾಲ ವಜುಭಾಯಿ ವಾಲಾ ಪಂಜಿನ ಕಾವಯತಿಗೆ ಚಾಲನೆ ನೀಡಿದರು ಇತಿಹಾಸ ಪ್ರಸಿದ್ಧ ಪರನಾರಿ ಸಹೋದರ ಗಂಡುಗಲಿ ಕುಮಾರರಾಮನ ಆಸ್ಥಾನದ ಕುಲದೇವತೆ ದುರ್ಗಾಮಾತೆ ನೆಲೆಸಿದ ಕೊಪ್ಪಳ ಜಿಲ್ಲೆಯ ಹೇಮಗುಡ್ಡದಲ್ಲಿ ಆನೆಮೇಲೆ ಅಂಬಾರಿಯಿಟ್ಟ ದಸರಾ ಮೆರವಣಿಗೆ ಮಹೋತ್ಲವ ನಿನ್ನೆ ನಡೆಯಿತು ವಿಜಯದಶಮಿ ಹಬ್ಬವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸಡಗರ ಸಂಭ್ರಮಗಳಿಂದ ಬನ್ನಿಮರಗಳನ್ನು ಪೂಜಿಸಿ ಆಚರಣೆ ಮಾಡಲಾಯಿತು ವಿವಿಧ ಶಕ್ತಿ ದೇವತೆಗಳ ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ ಹಾಗೂ ಪೂಜಾ ಕಾರಕ್ತಮ ನಡೆದವು ಮನೆಗಳಲ್ಲಿ ದಸರಾ ಬೊಂಬೆಗಳನ್ನು ಕೂಡಿಸಿ ಬಾಗಿನ ನೀಡಿ ಎಲ್ಲರೂ ಹಬ್ಬದ ಸಂಭ್ರಮದಲ್ಲಿ ಮುಳುಗಿದ್ದ ದೃಶ್ಡ ಸಾಮಾನ್ವವಾಗಿತ್ತು ದೊಡ್ಡಬಳ್ಳಾಪುರ ತಾಲೂಕಿನ ಲಿಂಗನಹಳ್ಳಿಯಲ್ಲಿ ದಸರಾ ಆಚರಣೆ ಅಂಗವಾಗಿ ವಿವಿಧ ಜಾನಪದ ತಂಡಗಳ ಪ್ರದರ್ಶನದೊಂದಿಗೆ ದೇವರ ಉತ್ಸವಗಳನ್ನು ಸಂಭ್ರಮದಿಂದ ಆಚರಿಸಲಾಯಿತು ದೇವನಹಳ್ಳಿ ತಾಲೂಕಿನ ವಿಜಯಪುರದಲ್ಲಿ ದುರ್ಗಾಪರಮೇಶ್ವರಿ ಉತ್ಸವ ವಿಜೃಂಭಣೆಯಿಂದ ನೆರವೇರಿತು ವಿಜಯ ದಶಮಿಯ ಸಂಭ್ರಮ ಮುಗಿಯುತ್ತಿದ್ದಂತೆಯೇ ಮತ್ತೆ ವರುಣನ ಆರ್ಭಟ ಮರುಕಳಿಸುವ ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ

ಉತ್ತರ ಕರ್ನಾಟಕ ಭಾಗಗಳಲ್ಲಿ ಹೆಚ್ಚು ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ

ಮಳೆಯಾಗುವ ನಿರೀಕ್ಷೆಯಿದ್ದು ತೆಲಂಗಾಣದಲ್ಲಿ ಸೈಕ್ಲೋನ್ ಸರ್ಕ್ಯೂಲೇಷನ್ ಇರುವುದರಿಂದ ಹಾಗೂ ಕೇರಳದ ಕಡಿಮೆ ಒತ್ತಡ ರೇಖೆ ತನ್ನ ದಿಕ್ಕು ಬದಲಿಸುತ್ತಿರುವುದರಿಂದ ಮಳೆ ಹೆಚ್ಚಾಗಲಿದೆ ಎಂದು ಇಲಾಖೆ ಮಾಹಿತಿ ನೀಡಿದೆ

ಕಲ್ಕಾಣ ಕರ್ನಾಟಕ ಮುಂದೈ ಕರ್ನಾಟಕ ಹಾಗೂ ಹಳೇ ಮೈಸೂರು ಭಾಗದ ಕೆಲವೆಡೆ ನಿನ್ನೆ ಧಾರಾಕಾರ ಮಳೆಯಾಗಿದ್ದು ಅಪಾರ ಶ್ರಮಾಣದ ಬೆಳೆ ಹಾನಿಯೂ ಸಂಭವಿಸಿದೆ ಸಿಡಿಲು ಬಡಿದು ರೈತರೊಬ್ಬರು ಮೃತಪಟ್ಟದ್ದಾರೆ ಧಾರವಾಡ ಉತ್ತರ ಕನ್ನಡ ಹಾಗೂ ಬೆಳಗಾವಿ ಜಿಲ್ಲೆಗಳಲ್ಲಿ ನಿನ್ನೆ ಗುಡಗು ಸಹಿತ ಮಳೆಯಾಗಿದೆ ಹುಬ್ಬಳ್ಳ ಮತ್ತು ಧಾರವಾಡ ಅವಳಿ ನಗರಗಳಲ್ಲಿ ಮಂಗಳವಾರ ಸಂಜೆ ಧಾರಾಕಾರ ಮಳೆ ಸುರಿಯಿತು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಬಳಕೆ ಸ್ನೇಹಿ ಮತ್ತು ವಾಸನೆ ರಹಿತ ಶೌಚಾಲಯಗಳನ್ನು ರೈಲ್ವೆಗಳಲ್ಲಿ ಅಳವಡಿಸಲು ಭಾರತೀಯ ರೈಲ್ವೇ ಇಲಾಖೆ ನಿರ್ಧರಿಸಿದೆ ಶೀಘದಲ್ಲೇ ಸದ್ಯ ರೈಲುಗಳಲ್ಲಿರುವ ಶೌಚಾಲಯಗಳ ಬದಲಿಗೆ ಜೈವಿಕ ನಿರ್ವಾತ ಶೌಚಾಲಯಗಳನ್ನು ಪರಿಚಯಿಸಲಾಗುವುದು ಎಂದು ಭಾರತೀಯ ರೈಲ್ವೆಯ ಕಚೇರಿ ಮೂಲಗಳು ತಿಳಿಸಿವೆ ನೂತನ ಜೈವಿಕ ನಿರ್ವಾತ ಶೌಚಾಲಯಗಳ ನಿರ್ಮಾಣಕ್ಕಾಗಿ ಭಾರತೀಯ ರೈಲ್ವೇ ತನ್ನ ಸಂಶೋಧನಾ ವಿಭಾಗದ ವಿನ್ಯಾಸ ಹಾಗೂ ಗುಣಮಟ್ಟ ಸಂಸ್ಥೆಗಳ ಮೂಲಕ ನೂತನ ತಂತ್ರಜ್ಞಾನ ಅಭಿವೃದ್ಧಿಪಡಿಸಲು ನಿರ್ಧರಿಸಿದ್ದು ರೈಲ್ವೆಗಳಲ್ಲಿ ನೈರ್ಮಲ್ಯ ಕಾಪಾಡಿಕೊಳ್ಳುವುದರ ಜೊತೆಗೆ ನೀರಿನ ಉಳಿತಾಯಕ್ಕೂ ಉಪಯುಕ್ತವಾಗಲಿದೆ ಎಂದು ಭಾರತೀಯ ರೈಲ್ವೆ ಇಲಾಖೆ ತಿಳಿಸಿದೆ

ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರಾನ್ಸ್ನ ದೊರಾಡೆಕ್ಸ್ ಸಮೀಪದ ಮೆರಿಗ್ನ್ಯಾಕ್ ವಾಯು ನೆಲೆಯಲ್ಲಿ ರಫೇಲ್ ಯುದ್ಧ ವಿಮಾನವನ್ನು ಸ್ವೀಕರಿಸಿದರು ಭಾರತೀಯ ವಾಯು ಪಡೆಯ ಸಂಸ್ಥಾಪನಾ ದಿನ ಹಾಗೂ ವಿಜಯ ದಶಮಿಯ ದಿನವೂ ಆದ ನಿನ್ನೆ ಯುದ್ಧ ವಿಮಾನವನ್ನು ಸ್ವೀಕರಿಸಿದ ಸಚಿವ ರಾಜನಾಥ್ ಸಿಂಗ್ ಅದಕ್ಕೆ ಶಸ್ತ ಪೂಜೆ ಸಲ್ಲಿಸಿದರು ಇದಕ್ಕೂ ಮೊದಲು ಅವರು ಪೂನ್ಸ್ ಅಧ್ಯಕ್ಷ ಇಮ್ದಾನ್ಯವೆಲ್ ಮ್ಯಾಕ್ರನ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು ಭಾರತ ಪ್ರಾನ್ಸ್ ನಡುವೆ ರಕ್ಷಣಾ ಸಹಕಾರ ಬಲಪಡಿಸುವ ಬಗ್ಗೆ ಉಭಯ ನಾಯಕರೂ ಮಾತುಕತೆ ನಡೆಸಿದರು ನಂತರ ಮಾತನಾಡಿದ ರಕ್ಷಣಾ ಸಚವ ರಾಜನಾಥ ಸಿಂಗ್ ರಫೇಲ್ ಪಸ್ತಾಂತರವು ಫ್ರಾನ್ಸ್ ಭಾರತದ ನಡುವಣ ರಕ್ಷಣಾ ಸಹಕಾರ ಕ್ಷೇತ್ರದಲ್ಲಿ ಮಹತ್ತರ ಮೈಲಿಗಲ್ಲು ಎಂದು ಹೇಳಿದರು ಸಾರ್ವಜನಿಕರ ಸಮಸ್ಥೆಗಳಿಗೆ ತ್ವರಿತವಾಗಿ ಸ್ವಂದಿಸುವ ನಿಟ್ಟನಲ್ಲಿ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ಫಟಕ ಶೀಘದಲ್ಲೇ ಸಾಮಾಜಿಕ ಜಾಲತಾಣಗಳ ಮೂಲಕ ಸಕ್ರಿಯವಾಗಿ ಕಾರ್ಯ ನಿರ್ವಹಿಸಲು ಯೋಜನೆ ರೂಪಿಸಿದೆ ಮೊದಲ ಹಂತದಲ್ಲಿ ವಾಟ್ಸ್ ಆ್ಕಪ್ ಮೂಲಕ ಅಹವಾಲು ಸ್ವೀಕರಿಸಲು ತಯಾರಿ ನಡೆಸಿದ್ದು ವಾಟ್ಸ್ ಆ್ಕಪ್ ಪೊಲೀಸ್ ಹಾಗೂ ಸಾರ್ವಜನಿಕರ ಸಂಪರ್ಕ ಕೊಂಡಿಯಾಗಲಿದೆ ಈ ಕುರಿತು ಆಕಾಶವಾಣಿಯೊಂದಿಗೆ ಮಾತನಾಡಿದ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಆರ್ ದೀಲಿಪ್ ಪೋಲೀಸ್ ಕಾಣೆಗಳಲ್ಲಿ ಜನರ ಸಮಸ್ಥೆಗೆ ಸೂಕ್ತವಾಗಿ ಸ್ವಂದಿಸದ ಸಿಬ್ಬಂದಿ ವಿರುದ್ಧವೂ ಕ್ರಮ ಜರುಗಿಸಲು ಈ ಕ್ರಮ ಸಹಕಾರಿಯಾಗಲಿದೆ ಇದರಿಂದ ನೊಂದವರ ಕಣ್ಣೇರು ಒರೆಸುವ ಉದ್ದೇಶ ಈಡೇರಲಿದೆ ಎಂದು ಹೇಳಿದರು

ಈ ಕುರಿತು ಪತ್ರಿಕಾ ಪ್ರಕಟಣೆ ನೀಡಿರುವ ಅವು ರೈತರ ಸಂಕಷ್ಟದಲ್ಲಿ ಜೊತೆಯಾಗಿ ನಿಂತು ಧೈರ್ಯ ನೀಡಬೇಕಾಗಿದ್ದ ಸರ್ಕಾರಗಳು ತಿಂಗಳುಗಳೇ ಕಳೆದರೂ ಅಸಹಾಯಕತೆಯನ್ನು ತೋರಿಸಿರುವುದು ಆತಂಕ ಸೃಷ್ಟಿಸಿದೆ ಸರ್ಕಾರಗಳ ಕಣ್ತೆರೆಸುವ ಉದ್ದೇತದಿಂದ ನಾಳೆ ಬೆಂಗಳೂರಿನಲ್ಲಿ ವಿಧಾನ ಸೌಧಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿವೆ ಗದಗ ಜೆಲ್ಲೆಯ ಕೆಲವು ಗ್ರಾಮದ ರಸ್ತೆಗಳು ನಡೆಯಲು ಕೂಡಾ ಸಾಧ್ಯವಾಗದಂತೆ ರೊಜ್ಜು ರಾಡಿ ತುಂಬಿದ್ದು ಉದ್ಯೋಗಬಾತ್ರಿ ಯೋಜನೆ ಬಳಸಿಕೊಂಡು ರಸ್ತೆ ಸುಧಾರಣೆಗೆ ತಕ್ಷಣ ಕಾಮಗಾರಿ ಆರಂಭಿಸುವಂತೆ ಗಣಿ ಭೂ ವಿಜ್ಞಾನ ಅರಣ್ಯ ಪರಿಸರ ಮತ್ತು ಜೇವಿಶಾಸ್ತ ಖಾತೆ ಹಾಗೂ ಗದಗ ಜೆಲ್ಲಾ ಉಸ್ತುವಾರಿ ಸಚಿವ ಸಿ

ಪಾಟೀಲ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಖಾನೆಗಳಲ್ಲಿ ಮತ್ತು ವಾಣಿಜ್ಯ ಸಂಕೀರ್ಣದ ಸುತ್ತಮುತ್ತಲೂ ಸಸಿಗಳನ್ನು ನೆಡುವ ಮೂಲಕ ಪರಿಸರ ಸಂರಕ್ಷಣೆಗೆ ಒತ್ತು ನೀಡಬೇಕು ಎಂದು ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಜೈಪುರದಲ್ಲಿ ನಿನ್ನೆ ಹೇಳಿದ್ದಾರೆ